ಸದಾನಂದಗೌಡ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರಿಂದ ಜನರಲ್ ತಿಮ್ಮಯ್ಯ ವಸ್ತು ಸಂಗ್ರಹಾಲಯ ಲೋಕಾರ್ಪಣೆ

ಕೇಂದ್ರದ ಕೃಷಿ ಕಾಯ್ಲೆಗಳಲ್ಲಿ ಯಾವುದೇ ಲೋಪದೋಷಗಳಲ್ಲ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಷಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ಈ ವಿಚಾರವಾಗಿ ರೈತ ಸಂಘಟನೆಗಳ ನಾಯಕರೊಂದಿಗೆ ಮುಕ್ತ ಮಾತುಕತೆಗೆ ಸಿದ್ಧವಿದೆ ಎಂದರು ಸಂಸತ್ತಿನಲ್ಲೂ ಈ ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತಿದೆ ರೈತ ನಾಯಕರು ಮಾತುಕತೆಗೆ ಮುಂದಾದರೆ ಅವರ ಅನುಮಾನಗಳನ್ನು ಪರಿಪರಿಸಲು ಸರ್ಕಾರ ಸಿದ್ದವಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರಮೋದಿ ನೇತೃತ್ವದ ಸರ್ಕಾರ ಆರ್ಥಿಕತೆಯನ್ನು ಪುನಶ್ಲೇತನಗೊಳಿಸಲು ಹೆಚ್ಚಿನ ಗಮನ ಪರಿಸಿದೆ

ಇದು ಪ್ರಗತಿಯ ಸಂಕೇತವಾಗಿದ್ದು ಕೋವಿಡ್ ನಂತರ ದೇಶದ ಆರ್ಥಿಕ ಪರಿಸ್ವಿತಿ ಗಣನೀಯವಾಗಿ ಸುಧಾರಿಸುತ್ತಿದೆ

ಕಾನೂನು ನಿಯಮ ಮೀರಿ ಆಕ್ರಮವಾಗಿ ದಿಪಿಎಲ್ ಪಡಿತರ ಚೀಟಗಳನ್ನು ಹೊಂದಿರುವ ಕುಟುಂಬಗಳನ್ನು ಗುರುತಿಸಿ ಕಾಲಮಿತಿಯಲ್ಲಿ ಕಾರ್ಡ್ಗಳನ್ನು ರದ್ದುಪಡಿಸಲು ವಿಶೇಷ ಅಭಿಯಾನ ಕೈಗೊಳ್ಳಬೇಕು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಉಮೇಶ್ ಕತ್ತಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಜನಸಂಖ್ಯೆಗಿಂತ ಹೆಚ್ಚನ ಕಾರ್ಡ್ಗಳನ್ನು ವಿತರಣೆ ಮಾಡಿರುವ ಬಗ್ಗೆ ದೂರುಗಳು ಬಂದಿದ್ದು ಇದನ್ನು ಸರಿಪಡಿಸಲು ಅಧಿಕಾರಿಗಳು ತ್ರಮ ಕೈಗೊಳ್ಳಬೇಕು ಎಂದು ಸಚಿವ ಉಮೇಶ್ ಕತ್ತಿ ಹೇಳಿದರು

ಸದಾನಂದಗೌಡ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಸುಧ್ಲಿಗಾರರೊಂದಿಗೆ ಮಾತನಾಡಿದ ಅವರು ರೈತರಿಗೆ ಕಡಿಮೆ ದರದಲ್ಲಿ ರಸಗೊಬ್ಲರ ದೊರಕಬೇಕು ಎಂಬ ಸದುದ್ಲೇಶದಿಂದ ಕೈಷಿ ವಲಯಕ್ಕೆ ಸರ್ಕಾರ ಹೆಚ್ಚಿನ ಆದ್ದತೆ ಕೊಟ್ಟದೆ ಎಂದರು ರೈತರ ಸಮಸ್ನೆ ಪರಿಪರಿಸಲು ಸರ್ಕಾರ ಸಿದ್ದವಿದೆ ಈ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗಳ ನಾಯಕರು ಪ್ರತಿಭಟನೆ ಹಿಂದಕ್ಕೆ ಪಡೆದು ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಸಮಸ್ಥೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗದೇಕು ಎಂದು ಅವರು ಮನವಿ ಮಾಡಿದರು

ಈ ಒಪ್ಪಂದಗಳಿಂದ ರಾಜ್ಯದಲ್ಲಿ ಏರೋ ಸ್ಲೇಸ್ ಮತ್ತು ರಕ್ಷಣಾ ಉಪಕರಣಗಳ ತಯಾರಿಕಾ ಫೆಟಕಗಳು ತಲೆ ಎತ್ತಲಿವೆ ಎಂದರು

ಗೆಡ್ಡೆ ಗೆಣಸುಗಳು ನಿಸರ್ಗದ ಅಮೂಲ್ಯ ಸಂಪತ್ತು ಅವುಗಳನ್ನು ರಕ್ಷಣೆ ಮಾಡದ ಹೊರತು ಭವಿಷ್ಟವಿಲ್ಲ ಎಂದು ಮೈಸೂರು ರಾಜ್ಯ ವಂಶಸ್ತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಭಿಪ್ರಾಯಪಟ್ಟರುಮ್ಮೆಸೂರಿನಲ್ಲಿ ಆರಂಭವಾದ ಮೂರು ದಿನಗಳ ಗೆಡ್ಡೆ ಗೆಣಸು ಪಬ್ಲಕ್ಷೆ ಚಾಲನೆ ನೀಡಿ ಅವರು ಮಾತನಾಡಿದರು ತಿನ್ನುವ ಆಹಾರಕ್ಕೂ ಆರೋಗ್ಕಕ್ಕೂ ನೇರ ಸಂಬಂಧವಿದೆ ನಿಸರ್ಗದತ್ತವಾಗಿ ಬೆಳೆಯುವ ಗೆಡ್ಡೆ ಗೆಣಸುಗಳನ್ನು ಸೇವನೆ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಆರೋಗ್ಯ ವೃದ್ದಿಯಾಗುತ್ತದೆ ಎಂದರು ನವದೆಹಲಿಯ ಅಗ್ರಿಕಲ್ಬರ್ ವರ್ಲ್ಡ್ ಸಂಪಾದಕಿ ಡಾ ಲಕ್ಷ್ಮಿ ಉನ್ನಿತಾನ್ ಮಾತನಾಡಿ ಹವಾಮಾನ ಮಳಿ ಏರುಪೇರು ರೈತರನ್ನು ಕಂಗೆಡಿಸಿದೆ ಇಂತಹ ವೈರುದ್ಧ ಪರಿಸ್ತಿತಿಯಲ್ಲೂ ಸುವರ್ಣಗೆಡ್ಡೆ

ಕನ್ನಡ ಸಂಸ್ಕತಿ ಇಲಾಖೆ ಐದೂವರೆ ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಿರುವ ವಸ್ತು ಸಂಗ್ರಹಾಲಯದಲ್ಲಿ ತಿಮ್ನಯ್ಯ ಸೇನಾ ಸಾಧನೆಯ ಮಹತ್ತದ ಚಿತ್ರಗಳು ಮತ್ತು ದಾಖಲೆಗಳನ್ನು ರಾಷ್ಷಪತಿಯವರು ವೀಕ್ಷಣೆ ಮಾಡಿದರು ರಕ್ಷಣಾ ಪಡೆಯ ಮುಖ್ಯಸ್ವ ಜನರಲ್ ಬಿಪಿನ್ ರಾವತ್ ಸೇರಿದಂತೆ ಸೇನೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಚಿವರಾದ ವಿ ಸೋಮಣ್ಣ ಅರವಿಂದ ಲಿಂಬಾವಳಿ ಜಲ್ಲೆಯ ಅನೇಕ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ಆರ್ಥಿಕ ಸ್ವಾವಲಂಬನೆಗೆ ದೇತಿಯ ಉತ್ಪನ್ನಗಳ ಬಳಕೆ ಹೆಚ್ಚಾಗಬೇಕೆಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವ ಡಾ ನಾರಾಯಣಗೌಡ ಹೇಳಿದ್ದಾರೆ ಮೈಸೂರಿನಲ್ಲಿ ನಡೆಯುತ್ತಿರುವ ಪುನಾರ್ ಹಾಥ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ದೇತಿಯ ಉತ್ತನ್ನಗಳಗೆ ಉತ್ತಮ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಿಕೊಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಕೆಲಸ ಮಾಡಲಿವೆ ಕುಶಲ ಕರ್ಮಿಗಳು ದೇತೀಯವಾಗಿ ಸಿದ್ದಪಡಿಸಿದ ಉತ್ಪನ್ನಗಳಿಗೆ ಹುನಾರ್ಹಾಥ್ ಉತ್ತಮ ವೇದಿಕೆಯಾಗಿದೆ

ಸಂಸದ ಪ್ರತಾಪ್ ಸಿಂಪ ಮಾತನಾಡಿ ಸಮಗ್ರ ಅಭಿವೃದ್ದಿ ಮತ್ತು ಜನರ ಅಭ್ಯುದಯವೇ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ಮುಖ್ಯ ಗುರಿಯಾಗಿದೆ ಎಂದು ಹೇಳಿದರು ರೈತನ ಸಮಗ್ರ ಅಭಿವೃದ್ದಿಯಲ್ಲಿ ಬೀಜಗಳ ಪೋಷಣೆ ಅತ್ಯುತ್ತಮವಾಗಿದ್ದು ರೈತನ ಆದಾಯ ಹೆಚ್ಚಳಕ್ಕೂ ದಾರಿಯಾಗಿದೆ ಎಂದು ಮಂಡ್ಯ ಜೆಲ್ಲಾಧಿಕಾರಿ ಡಾ

ವೆಂಕಟೇಶ್ ಹೇಳಿದ್ದಾರೆ ಮಳವಳ್ಳಿ ತಾಲೂಕನ ಕಿರುಗಾವಲಿನಲ್ಲಿ ಭತ್ತ ವೈವಿಧ್ಯ ತಳಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಾಗರಿಕತೆಯ ಬೆಳವಣಿಗೆಯಲ್ಲಿ ಬೀಜಗಳ ಸಂರಕ್ಷಣೆ ಅತ್ಯುತ್ತಮ ವಿಧಾನ ಎಂದರು ಮನುಷ್ಟನ ಜೀವನದಲ್ಲಿ ಅಕ್ಕಿ ಅಥವಾ ಅನ್ನ ಅವಿಭಾಜ್ಯ ಅಂಗವಾಗಿದೆ ಕೆಲವು ಅಕ್ಕಿಯಲ್ಲಿ ಮೂಳೆ ರೋಗ ಗುಣಪಡಿಸುವ ಶಕ್ತಿ ಇದ್ದರೆ ಇನ್ನು ಕೆಲವು ತಳಿಯ ಅಕ್ಕಿಗಳಲ್ಲಿ ಉತ್ತಮ ಪೋಷಕಾಂಶಗಳು ಒಳಗೊಂಡಿವೆ ಎಂದು ಅವರು ಹೇಳಿದರು ಮಂಡ್ಯ ಜಿಲ್ಲೆಯ ವಿ

ಆರ್ ದಿನೇಶ್ ಹೇಳಿದ್ದಾರೆ

ಕರ್ನಾಟಕ ಆದಿಜಾಂಬವ ಅಭಿವೃದ್ದಿ ನಿಗಮದ ಅಡಿಯಲ್ಲಿ ರಾಜ್ಯ ಸರ್ಕಾರದಿಂದ ನೀಡಿರುವ ಸಹಾಯಧನವನ್ನು ಸದ್ದಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಖ್ಯ ವಾಹಿನಿಗೆ ಬರಬೇಕೆಂದು ರಾಯಭಾಗ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ನಿಗಮದ ಅಧ್ಯಕ್ಷ ದುರ್ಯೋಧನ ಎಂ